ಈ ಸಂಬಂಧ ಕೇಂದ್ರ ಗೃಹ ವ್ಯವಹಾರಗಳ ಸಚಿವಾಲಯ ಎಲ್ಲ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಮುಖ್ಯ ಕಾರ್ಯದರ್ತಿಗಳಿಗೆ ಪತ್ರ ಬರೆದಿದೆ ಸ್ವಾತಂತ್ರ್ಕ್ವೋತ್ಸವ ದಿನಾಚರಣೆಯನ್ನು ಸೂಕ್ತ ರೀತಿಯಲ್ಲಿ ನಡೆಸಬೇಕು ಎಂದು ಪತ್ರದಲ್ಲಿ ಸೂಚಿಸಿದ್ದು ಸಾಮಾಜಿಕ ಅಂತರ ಶಿಷ್ಟಾಚಾರ ಕಟ್ಟುನಿಟ್ಟಾಗಿ ಪಾಲಿಸುವ ಮೂಲಕ ಹೆಚ್ಚು ಜನ ಸಮಾವೇಶಗೊಳ್ಳದಂತೆ ಮುನ್ನೆಚ್ಚರಿಕೆ ವಹಿಸಲು ಸೂಚಿಸಿದೆ ಜನರ ಪಾಲ್ಗೊಳ್ಳುವಿಕೆಯನ್ನು ಹೆಚ್ಚಿಸಲು ಡಿಜಿಟಲ್ ತಂತ್ರಜ್ಞಾನ ಬಳಸಬೇಕು ಎಂದು ಸಲಹೆ ನೀಡಲಾಗಿದೆ ಈ ವರ್ಷ ದೆಹಲಿಯ ಕೆಂಪುಕೋಟೆ ಬಳಿ ನಡೆಯುವ ಸ್ವಾತಂತ್ರ್ಕೋತ್ಲವ ದಿನಾಚರಣೆ ಕಾರ್ಯಕ್ರಮ ಪ್ರಧಾನಮಂತ್ರಿಗಳ ಭಾಷಣ ಗೌರವ ರಕ್ಷೆ ಸ್ವೀಕಾರ ಧ್ವಜಾರೋಹಣ ರಾಷ್ಲಗೀತೆ ಹಾಗೂ ತ್ರಿವರ್ಣ ಬಲೂನ್ಗಳ ಬಿಡುಗಡೆಗಷ್ಲೇ ಸೀಮಿತವಾಗಲಿದೆ ಎಂದು ತಿಳಿಸಿದೆ ಕೊರೋನಾ ಸಾಂಕ್ರಾಮಿಕದ ವಿರುದ್ವ ಹೋರಾಡುತ್ತಿರುವ ವಾರಿಯರ್ಸ್ಗಳಾದ ವೈದ್ಯರು ಆರೋಗ್ಯ ಕಾರ್ಯಕರ್ತರು ನೈರ್ಮಲ್ವ ಕಾರ್ಯಕರ್ತರನ್ನು ಸ್ವಾತಂತ್ರ್ತ ದಿನದ ಸಮಾರಂಭಕ್ಕೆ ಆಹ್ವಾನಿಸಿ ಅವರ ಸೇವೆಯನ್ನು ಗುರುತಿಸಬೇಕು ಎಂದು ಮಾರ್ಗಸೂಚಿಯಲ್ಲಿ ಸಲಹೆ ನೀಡಲಾಗಿದೆ

ಸಾಂಕ್ರಾಮಿಕ ರೋಗ ವ್ಲಾಪಿಸಿರುವ ಈ ಸಮಯದಲ್ಲಿ ತೀವ್ರ ಅಪಾಯದಿಂದ ದೂರವಿರಲು ಶ್ರಯತ್ನಿಸಬೇಕು ಬ್ಲಾಂಕುಗಳು ಮತ್ತು ಹಣಕಾಸು ಮಧ್ಯವರ್ತಿಗಳಿಗೆ ಇದೀಗ ಹೆಚ್ಲನ ಆದ್ಯತೆಯು ಬಂಡವಾಳ ಮಟ್ಲ ಹೆಚ್ಲಸುವುದು ಮತ್ತು ಸ್ಟಿತಿ ಸ್ಟಾಪಕತ್ವ ಸುಧಾರಿಸುವ ನಿಟ್ಟನಲ್ಲಿ ಇರಬೇಕು ಎಂದು ಅವರು ತಮ್ಮ ದ್ವಿವಾರ್ಷಿಕ ಹಣಕಾಸು ಸ್ಟಿರತೆ ವರದಿಯಲ್ಲಿ ತಿಳಿಸಿದ್ದಾರೆ ದೇಶದ ಹಣಕಾಸು ವ್ಯವಸ್ಥೆ ಉತ್ತಮವಾಗಿದೆ ಆದರೆ ಸ್ವಲ್ಪ ಸಮಯದ ಅವಶ್ವಕತೆಯಿದ್ದು ಅತ್ತಂತ ಜಾಗರೂಕತೆಯಿಂದ ಗಮನಹರಿಸಬೇಕಾಗಿದೆ ಕೇಂದ್ರಿಯ ಬ್ಯಾಂಕುಗಳು ಮತ್ತು ಇತರೆ ಸಾರ್ವಜನಿಕ ಸಂಸ್ವೆಗಳು ಹಣಕಾಸಿನ ಒತ್ತಡವನ್ನು ನಿವಾರಿಸಲು ಹಾಗೂ ವ್ಯವಹಾರ ಹೂಡಿಕೆದಾರರು ಮತ್ತು ಗ್ರಾಹಕರಲ್ಲಿ ವಿಶ್ವಾಸವನ್ನು ಹೆಚ್ಚಿಸಲು ಸಂಘಟತ ಪ್ರಯತ್ನಗಳನ್ನು ಮಾಡಿವೆ ಎಂದು ಶಕ್ತಿಕಾಂತ್ ಹೇಳಿದರು ರಾಷ್ಟವ್ಯಾಪಿ ಘೋಷಣೆಯಾಗಿದ್ದ ಲಾಕ್ಡೌನ್ ನಂತರ ದೇಶದ ಆರ್ಥಿಕ ಪರಿಸ್ಹಿತಿ ಕ್ರಮೇಣ ಚೇತರಿಸಿಕೊಳ್ಳುತ್ತಿರುವ ಲಕ್ಷಣಗಳು ಗೋಚರಿಸುತ್ತಿವೆ ಎಂದು ರಿಸರ್ವ್ ಬ್ಲಾಂಕ್ ಗವರ್ನರ್ ತಿಳಿಸಿದರು

ಕೊವಿಡ್ ಸಾಂಕ್ರಾಮಿಕೋತ್ತರದ ನಂತರ ಜಾಗತಿಕ ಅರ್ಥ ವ್ಣವಸ್ಥೆಯ ಚೇತರಿಕೆಯಲ್ಲಿ ಭಾರತ ಮತ್ತು ಆಸಿಯಾನ್ ರಾಪ್ಟಗಳು ಮುಂಚೂಣಿ ಪಾತ್ರ ವಹಿಸಲಿವೆ ಎಂದು ಕೇಂದ್ರ ಈಶಾನ್ತ ಪ್ರಾಂತ್ವದ ಅಭಿವೃದ್ದಿ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ ಆಸಿಯಾನ್ ಆಯೋಜಿತ ಭಾರತ ಆಸಿಯಾನ್ ಮಹಿಳಾ ಉದ್ದಿಮೆದಾರರ ವೇದಿಕೆ ಮತ್ತು ಎಫ್ಐಸಿಸಿಐ ಆಯೋಜಿಸಿದ್ದ ಆಸಿಯಾನ್ ಉದ್ವಿಮೆದಾರರ ಜತೆಗಿನ ಗಡಿರೇಖೆಯ ಸಂಭಾಷಣೆಯಲ್ಲಿ ಪ್ರಮುಖವಾಗಿ ಭಾಷಣ ಮಾಡಿದ ಅವರು ಕೊರೊನಾ ಪರಿಸ್ಥಿತಿಯ ನಂತರ ಜಾಗತಿಕವಾಗಿ ಅಭಿವೃದ್ದಿ ವಿಚಾರದಲ್ಲಿ ಭಾರತ ಮತ್ತು ಆಸಿಯಾನ್ ರಾಷ್ಟಗಳು ಪ್ರಮುಖವಾಗಿ ನಿಲ್ಲಲಿವೆ ಎಂದರು ಭಾರತ ಮತ್ತು ಆಸಿಯಾನ್ ಉದ್ಯಮ ಹಾಗೂ ಸಾಂಸ್ಟತಿಕವಾಗಿ ಬೆಸೆದುಕೊಂಡಿವೆ ಆಸಿಯಾನ್ದೊಂದಿಗೆ ಭಾರತ ವ್ಲಾಪಾರ ಮತ್ತು ಉದ್ದಿಮೆ ಸಂಬಂಧವನ್ನು ವಿಸ್ತರಿಸಿಕೊಂಡು ಹೋಗಲಿದೆ ಎಂದು ಡಾ ಜಿತೇಂದ್ರ ಸಿಂಗ್ ತಿಳಿಸಿದರು ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಗ್ರಾಮೀಣ ಅಡಿ ಮನೆಗಳನ್ನು ಪುನರ್ ನಿರ್ಮಿಸುವ ಸಮಯದ ಅವಧಿಯಲ್ಲಿ ಇಳಿಕೆಯಾಗಿದೆ

ಈ ಸಂದರ್ಭದಲ್ಲಿ ಭಾರತ ಮತ್ತು ಚೀನಾ ಎರಡೂ ಗಡಿ ಪ್ರದೇಶಗಳಲ್ಲಿನ ಪರಿಸ್ಥಿತಿ ಮತ್ತು ಪಾಶ್ಚಿಮಾತ್ಯ ವಲಯದಲ್ಲಿನ ವಾಸ್ತವಿಕ ನಿಯಂತ್ರಣ ರೇಖೆಯ ಉದ್ದಕ್ಕೂ ನಡೆಯುತ್ತಿರುವ ನಿಷ್ಕಿಯಗೊಳಿಸುವ ಪ್ರಕ್ರಿಯೆಯನ್ನು ಪರಿಶೀಲಿಸಲಾಯಿತು ದ್ವಿಪಕ್ಷೀಯ ಒಪ್ಪಂದ ಮತ್ತು ಶಿಷ್ಠಾಚಾರಗಳಿಗೆ ಅನುಸಾರವಾಗಿ ವಾಸ್ತವಿಕ ನಿಯಂತ್ರಣ ರೇಬೆಯಲ್ಲಿ ಸೈನಿಕರ ಆರಂಭಿಕ ಮತ್ತು ಸಂಪೂರ್ಣ ನಿಯೋಜನೆ ಹಾಗೂ ಸುಗಮ ದ್ವಿಪಕ್ಷೀಯ ಸಂಬಂಧಗಳಿಗೆ ಇದು ಅಗತ್ಯವಾಗಿದೆ ಎಂದು ಎರಡೂ ಕಡೆಯವರು ಒಪ್ಪಿಗೆ ಸೂಚಿಸಿದರು ದ್ವಿಪಕ್ಷೀಯ ಸಂಬಂಧದ ಸುಗಮ ಅಭಿವೃದ್ಧಿಗೆ ಶಾಂತಿ ಮತ್ತು ನೆಮ್ಮದಿಯ ಸಂಪೂರ್ಣ ಪುನರ್ ಸ್ಥಾಪನೆಯ ಅಗತ್ಯವಿದೆ ಎಂದು ಭಾರತ ಚೀನಾ ಒಪ್ಪಿಕೊಂಡವು

ಶೀಘ್ರದಲ್ಲೇ ವಿವರವಾದ ಮಾಹಿತಿ ಪ್ರಕಟಿಸಲಾಗುವುದು ಎಂದು ತಿಳಿಸಿದೆ

ಕೊರೋನಾ ಸಾಂಕ್ರಾಮಿಕ ಕಂಡುಬಂದ ನಂತರ ದಿನವೊಂದರಲ್ಲಿ ಜೇತರಿಸಿಕೊಂಡ ಅತಿ ಹೆಚ್ಚಿನ ಪ್ರಮಾಣ ಇದಾಗಿದೆ

ಭಾರತದಲ್ಲಿ ಪ್ರತಿ ದಶಲಕ್ಷ ಜನಸಂಖ್ಯೆಗೆ ಅತಿ ಕಡಿಮೆ ಸಂಖ್ಯೆಯ ಕೊರೊನಾ ಸೋಂಕು ಪ್ರಕರಣಗಳು ದಾಖಲಾಗುತ್ತಿವೆ ಎಂದು ಕೇಂದ್ರ ಆರೋಗ್ನ ಸಚಿವ ಡಾ ಹರ್ಷವರ್ದನ್ ತಿಳಿಸಿದ್ದಾರೆ

ಶಾಂಗ್ಲೆ ಸಹಕಾರ ಸಂಘಟನೆಯ ಆರೋಗ್ಲ ಸಚಿವರ ಡಿಜಿಟಲ್ ಸಭೆ ಉದ್ದೇಶಿಸಿ ನಿನ್ನೆ ಮಾತನಾಡಿದ ಡಾ ಹರ್ಷವರ್ಧನ್ ಭಾರತ ಒಂದೇ ಒಂದು ಪಿಪಿಇ ಕಿಟ್ ಉತ್ಪಾದಿಸುತ್ತಿರಲಿಲ್ಲ ಆದರೆ ಈಗ ಕೆಲವೇ ತಿಂಗಳುಗಳಲ್ಲಿ ದೇಶೀಯವಾಗಿ ಅಭಿವೃದ್ದಿ ಪಡಿಸುವ ಸಾಮರ್ಥ್ಯ ಹೊಂದಿದೆ ದೇಶ ಈಗ ಗುಣಮಟ್ಟದ ಪಿಪಿಇ ಕಿಟ್ಗಳನ್ನು ರಘ್ತು ಮಾಡುತ್ತದೆ